ಬಂಡೀಪುರದಲ್ಲಿ ಕಳೆದ ಬಾರಿ ಸಂಭವಿಸಿದ ಕಾಡ್ಗೀಚ್ಗು ಘಟನೆಗಳು ಮರುಕಳಿಸದಂತೆ ಮುಂಜಾಗ್ರತಾ ಕ್ರಮ ಸಚಿವ ಸಿ

ಸಿವನ್ ಪ್ರಧಾನಮಂತ್ರಿ ನರೇಂದ್ರ ಮೋದಿ ನಾಳೆಯಿಂದ ಎರಡು ದಿನಗಳ ಕಾಲ ರಾಜ್ಯಕ್ಷೆ ಭೇಟಿ ನೀಡಲಿದ್ದಾರೆ ನಾಳೆ ಅವರು ತುಮಕೂರಿನ ಸಿದ್ದಗಂಗಾ ಮಠಕ್ಕೆ ಭೇಟಿ ನೀಡಿ ಡಾ ಶಿವಕುಮಾರ ಸ್ವಾಮೀಜಿ ಅವರ ಗದ್ದುಗೆಗೆ ಗೌರವ ಸಲ್ಲಿಸಲಿದ್ದಾರೆ

ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಬೆಂಗಳೂರಿನ ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ದಿ ಸಂಶ್ವೆ ಡಿ ಆರ್ ಡಿ ಒ ದಲ್ಲಿ ನಾಳೆ ಯುವ ವಿಜ್ಞಾನಿಗಳ ಪ್ರಯೋಗಾಲಯ ಉದ್ಘಾಟಸಲಿದ್ದಾರೆ

ಸಮಾವೇಶದ ಅಂಗವಾಗಿ ಮಹಿಳಾ ವಿಜ್ವಾನ ಕಾಂಗ್ರೆಸ್ ರೈತ ವಿಜ್ಣಾನ ಕಾಂಗ್ರೆಸ್ ಹಾಗೂ ಮಕ್ಕಳ ವಿಜ್ಣಾನ ಕಾಂಗ್ರೆಸ್ಗಳೂ ನಡೆಯಲಿದ್ದು ಪ್ರೈಡ್ ಆಫ್ ಇಂಡಿಯಾ ವಸ್ತು ಪ್ರದರ್ಶನವೂ ನಡೆಯಲಿದೆ

ವಿದ್ಯುನ್ನಾನ ರಾಜ್ಯಪತ್ರವನ್ನು ಅಂತರ್ಜಾಲದಲ್ಲಿ ಪ್ರಕಟಿಸುವುದರಿಂದ ಕಾಗದದ ಬಳಕೆ ತಗ್ಗಲಿದೆ ಎಂದು ಮುಖ್ಖಮಂತ್ರಿ ಬಿ

ಯಡಿಯೂರಪ್ಪ ಹೇಳಿದ್ದಾರೆ

ಸರ್ಕಾರದ ಆಡಳತ ಅರ್ಥವ್ಯವಸ್ಥೆ ಸಾಂಸ್ಕೃತಿಕ ಮತ್ತು ಸಾಮಾಜಿಕ ಕ್ಷೇತ್ರಗಳ ಬೆಳವಣಿಗೆ ಹಾಗು ವಿವಿಧ ಇಲಾಖೆಗಳ ಸಾಧನೆ ಬಗ್ಗೆ ಸಮಗ್ರ ಮಾಹಿತಿಯನ್ನು ಒಳಗೊಂಡ ರಾಜ್ಯಪತ್ರ ಇದೀಗ ಇ ಗೆಜೆಟ್ ರೂಪ ಪಡೆದಿದೆ ಅಂತರ್ಜಾಲದ ಮೂಲಕ ಮಾಹಿತಿ ಜನರನ್ನು ಹೆಚ್ಚು ಸುಲಭ ಮತ್ತು ಶೀಘವಾಗಿ ತಲುಪುವ ಹಿನ್ನೆಲೆಯಲ್ಲಿ ಇ ಗೆಜೆಚ್ ಆರಂಭವಾಗಿದೆ ಎಂದರು ಇದು ಪರಿಸರ ಸ್ನೇಹಿಯಾಗಿದ್ದು ಆಡಳತದಲ್ಲಿ ತಂತ್ರಜ್ಞಾನದ ಅಳವಡಿಕೆ ಕುರಿತಂತೆ ಸರ್ಕಾರದ ಬದ್ದತೆಯ ಪ್ರತೀಕವಾಗಿದೆ ಜಿಲ್ಲೆಗಳ ಅಭಿವೃದ್ದಿಯ ನಿಖರ ಹಾಗೂ ವಿಶ್ವಾಸಾರ್ಹ ಮಾಹಿತಿಯನ್ನು ಒದಗಿಸಲಿದೆ ಎಂದು ಮುಖ್ಯಮಂತ್ರಿ ಹೇಳಿದರು ತುಮಕೂರು ವಿಶ್ವವಿದ್ಯಾನಿಲಯದಲ್ಲಿ ನಾಳೆ ಅಮೆರಿಕಾದ ವಿಜ್ವಾನಿಗಳೊಂದಿಗೆ ವಿದ್ಯಾರ್ಥಿಗಳು ಶಿಕ್ಷಕರ ಸಂವಾದವನ್ನು ಆಯೋಜಿಸಲಾಗಿದೆ ವಿಶ್ವವಿದ್ಯಾನಿಲಯದ ಆಂತರಿಕ ಗುಣಮಟ್ಟ ಭರವಸೆ ಕೋಶದ ಆಶ್ರಯದಲ್ಲಿ ನಡೆಯಲಿರುವ ಸಂವಾದದಲ್ಲಿ ಅಂತಾರಾಷ್ಷೀಯ ಮಟ್ಟದ ಶ್ರೇಷ್ಠ ವಿಜ್ವಾನಿಗಳು ಪಾಲ್ಗೊಳ್ಳಲಿದ್ದಾರೆ ಮಕ್ಕಳ ಕ್ಯಾನ್ಸರ್ ಚಿಕಿತ್ಸೆ ಹಾಗೂ ದಿಪಧೋಪಚಾರ ಕ್ಷೇತ್ರದಲ್ಲಿ ಅಪಾರ ಸೇವೆ ಸಲ್ಲಿಸಿರುವ ಟೆಕ್ಸಾಸ್ನ ಗ್ರೀಹೆ ಚಲ್ಲನ್ ಕ್ಯಾನರ್ ಸಂಶೋಧನಾ ಸಂಶ್ವೆಯ ನಿರ್ದೇಶಕ ಪ್ರೊಫೆಸರ್ ಪೀಟರ್ ಜೆ

ಕುವೆಂಪು ಅವರ ವಿಶ್ವ ಮಾನವ ಸಂದೇಶವನ್ನು ಎಲ್ಲಡೆ ಸಾರಬೇಕಿದೆ ಎಂದು ಮಾಜಿ ಪ್ರಧಾನಿ ಎಚ್

ದೇವೇಗೌಡ ಹೇಳಿದ್ದಾರೆ

ಪಾಟೀಲ್ ಹೇಳದ್ಗಾರೆ ಮೈಸೂರಿನಲ್ಲಿಂದು ಸುದ್ಲಿಗೋಷ್ನಿಯಲ್ಲಿ ಮಾತನಾಡಿದ ಅವರು ಒಂದು ವೇಳೆ ಈ ಬಾರಿಯೂ ಕಾಡ್ಲೀಚ್ನು ಉಂಟಾದಲ್ಲಿ ಅದನ್ನು ನಿಯಂತಕ್ರಿಸಲು ವಿಶೇಷ ಸೇನಾ ಹೆಲಿಕಾಪ್ಟರ್ ಬಳಸಲು ಚಿಂತನೆ ನಡೆಸಲಾಗಿದೆ ಈ ಬಗ್ಗೆ ಕೇಂದ್ರ ಸಚಿವರ ಜೊತೆ ಚರ್ಚಿಸಿ ಕ್ರಮ ಕೈಗೊಳ್ಳಲಾಗುವುದು ಎಂದರು

ಸಿವನ್ ಇಂದು ತಿಳಿಸಿದ್ದಾರೆ

ಈ ಯೋಜನೆಗೆ ಭಾರತ ಸರ್ಕಾರ ಅನುಮೋದನೆ ನೀಡಿದ್ದು ಸಿದ್ಧತೆ ಪ್ರಗತಿಯಲ್ಲಿದೆ

ಅದರ ಆಧಾರದ ಮೇಲೆ ಮುಂದಿನ ಯೋಜನೆ ಸುಗಮವಾಗಿ ನಡೆಯುವ ವಿಶ್ವಾಸವಿದೆ ಹಿಂದಿನ ಯೋಜನೆಯಂತೆ ಲ್ಯಾಂಡರ್ ರೋವರ್ ಮಾದರಿಯನ್ನೇ ಮೂರನೆಯ ಯೋಜನೆಗೂ ಅನುಸರಿಸಲಾಗುವುದು ಎಂದು ತಿಳಿಸಿದರು ದೇಶದ ಮಹತ್ವಾಕಾಂಕ್ಷೆಯ ಯೋಜನೆಯಾದ ಗಗನಯಾನ ಯೋಜನೆಗಾಗಿ ಭಾರತೀಯ ವಾಯುಪಡೆಯ ನಾಲ್ಲು ಪೈಲಟ್ ಗಳನ್ನು ಅಂತರಿಕ್ಷ ಯಾನಿಗಳನ್ನಾಗಿ ಆಯ್ಲಿ ಮಾಡಲಾಗಿದೆ ಅವರಿಗೆ ಈ ತಿಂಗಳ ಮೂರನೆಯ ವಾರದಿಂದ ರಷ್ಟಾದಲ್ಲಿ ತರಜೇತಿ ಆರಂಭವಾಗಲದೆ ಈ ಯೋಜನೆಯ ಪ್ರಗತಿ ಪರಾಮರ್ಶೆಗಾಗಿ ರಾಷ್ಷೀಯ ಸಮಿತಿಯನ್ನು ರಚಸಲಾಗಿದೆ ಎಂದರು

ಮುಂದಿನ ಏಳು ವರ್ಷಗಳ ಕಾಲ ಅದು ವೈಜ್ವಾನಿಕ ಮಾಹಿತಿ ಸಂಗ್ರಹಿಸಲಿದೆ ಎಂದು ಕೆ

ಪೌರತ್ವ ತಿದ್ದುಪಡಿ ಕಾಯ್ದೆಯ ನೈಜ ಅಂಶವನ್ನು ಜನತೆಗೆ ತಿಳಿಸುವ ಕಾರ್ಯವನ್ನು ಬಿಜೆಪಿ ಕೈಗೆತ್ತಿಕೊಂಡಿದೆ ಎಂದು ಪಕ್ಷದ ರಾಜ್ಯಾಧ್ಯಕ್ಷ ನಳನ್ ಕುಮಾರ್ ಕಟೀಲ್ ಹೇಳಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲಾ ಬಿಜೆಪಿ ಕಚೇರಿಯಲ್ಲಿ ಇಂದು ಆಯೋಜಿಸಲಾಗಿದ್ದ ಪೌರತ್ವ ತಿದ್ದುಪಡಿ ಕಾಯ್ದೆ ಕುರಿತ ವಿಭಾಗ ಮಟ್ಟದ ಕಾರ್ಯಾಗಾರ ಉದ್ವಾಟಿಸಿ ಅವರು ಮಾತನಾಡುತ್ತಿದ್ದರು ಪೌರತ್ವ ತಿದ್ದುಪಡಿ ಕಾಯ್ದೆಯ ಸತ್ನಾಸತ್ತತೆ ತಿಳಿಯದೆ ವಿರೋಧ ಪಕ್ಷಗಳು ಜನತೆಯ ದಾರಿ ತಪ್ಪಿಸುತ್ತಿವೆ ಸುಳ್ಳು ಪ್ರಚಾರ ಮಾಡುವ ಮೂಲಕ ಗೊಂದಲ ಸೃಷ್ಟಿಸುತ್ತಿವೆ ಎಂದು ಅವರು ಆರೋಪಿಸಿದರು ಈಗ ಸಂಕ್ಷಿಪ್ತ ಸುದ್ದಿಗಳು ಉಪ ಮುಖ್ಯಮಂತ್ರಿ ಲಕ್ಷ್ಮಣ್ ಸವದಿ ಬೆಂಗಳೂರಿನಲ್ಲಿಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋತಿ ಅವರನ್ನು ಭೇಟಿಯಾದರು ರಾಜ್ಯದ ಕೃಷಿ ಮತ್ತು ಸಾರಿಗೆ ಇಲಾಖೆಗಳ ವಿವಿಧ ಯೋಜನೆಗಳ ಯಶಸ್ವಿ ಅನುಷ್ಠಾನಕಾಗಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಕೈಗೊಳ್ಳಬೇಕಾದ ಕ್ರಮಗಳ ಬಗ್ಗೆ ಸಮಾಲೋಚನೆ ನಡೆಸಿದರು ರಾಜ್ಞ ಯೋಜನಾ ಮಂಡಳಿಯ ಸಲಹೆಗಾರರಾಗಿ ಹಿರಿಯ ಪತ್ರಕರ್ತ ಜಿ ಎಸ್ ಹೆಗ್ಡೆ ಅವರನ್ನು ನೇಮಕ ಮಾಡಲಾಗಿದೆ ಈ ಕುರಿತಂತೆ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಆದೇಶ ಹೊರಡಿಸಿದ್ದಾರೆ ಮಾಜಿ ಸಚಿವ ಹಿರಿಯ ಕಾಂಗ್ಲೆಸ್ ಮುಖಂಡ ಮಲ್ಲಾರಿ ಗೌಡ ಪಾಟೀಲ್ ನಿಧನರಾಗಿದ್ದಾರೆ

ಸಂಕೇಶ್ವರ ವಿಧಾನಸಭಾ ಕ್ಷೇತವನ್ನು ಪ್ರತಿನಿಧಿಸುತ್ತಿದ್ದ ಇವರು ಎಸ್ ಬಂಗಾರಪ್ಪ ಅವರ ಸಂಪುಟದಲ್ಲಿ ಭಾರಿ ನೀರಾವರಿ ಸಚಿವರಾಗಿ ಕಾರ್ಯನಿರ್ವಹಿಸಿದ್ದರು

ಇದಕ್ಕೆ ಪೂರಕವಾಗಿ ಬಿಎಂಟಿಸಿ ಫೀಡರ್ ಬಸ್ ಸೇವೆಯನ್ನು ಕೂಡಾ ವಿಸ್ತರಿಸಲಾಗಿದೆ ಪೌರತ್ವ ತಿದ್ಲುಪಡಿ ಕಾಯ್ನೆ ಹಾಗೂ ರಾಷ್ಟೀಯ ಪೌರತ್ವ ತಿದ್ಲುಪಡಿ ಕಾಯ್ನೆ ವಿರೋಧಿಸಿ ರಾಜ್ಯ ಮಹಿಳಾ ಕಾಂಗ್ರೆಸ್ ಫಟಕದ ಸದಸ್ತರು ಮೈಸೂರಿನಲ್ಲಿಂದು ಸಂಸದ ಪ್ರತಾಷ್ ಸಿಂಹ ಅವರ ನಿವಾಸ ಭೇಟಿ ನೀಡಿ ಗುಲಾಬಿ ಹೂ ನೀಡುವ ಮೂಲಕ ಗಾಂಧಿ ಮಾದರಿಯಲ್ಲಿ ಪ್ರತಿಭಟನೆ ನಡೆಸಿದರು

ಉತ್ತರ ಒಳನಾಡು ಹಾಗೂ ಕರಾವಳಿ ಭಾಗದಲ್ಲಿ ಒಣ ಹವೆ ಮುಂದುವರಿದಿದೆ

ಮುನ್ನೂಚನೆಯಂತೆ ಒಳನಾಡಿನಲ್ಲಿ ಮಳೆ ನಿರೀಕ್ಷಿತ

ಬೆಂಗಳೂರು ಹಾಗೂ ಸುತ್ತಮುತ್ತ ಸಾಮಾನ್ಯವಾಗಿ ಮೋಡ ಕವಿದ ವಾತವಾರಣವಿರಲಿದ್ದು ಕೆಲವು ಕಡೆ ಮುಂಜಾನೆ ಮಂಜು ಆವರಿಸಲಿದೆ